ಬಾಬು ಜಗಜೀವನ ರಾಮ್ ಶೋಷಿತರ ಪರವಾಗಿ ಹೋರಾಟ ಮಾಡಿದ ಅಗ್ರಗಣ್ಣ ನಾಯಕರಾಗಿದ್ದರು ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ಬಾಬು ಜಗಜೀವನ ರಾಮ್ ಪಸಿರು ಕಾಂತ್ರಿಯ ಮೂಲಕ ದೇಶದ ಆಹಾರ ಸ್ನಾವಲಂಬನೆಗೂ ಹೊಸ ಭಾಷ್ನ ಬರೆದವರು ಎಂದು ಮುಖ್ಯಮಂತ್ರಿ ಹೇಳಿದರು ಸಮಾಜ ಕಲ್ಲಾಣ ಸಚಿವ ಬಿತ್ರೀರಾಮುಲು ಮೀನುಗಾರಿಕೆ ಮತ್ತು ಬಂದರು ಸಚಿವ ಎಸ್ ಅಂಗಾರ ಮಾಜಿ ಸಂಸದ ಕೆ

ಮುನಿಯಪ್ಪ ಮತ್ನಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಕೆಪಿಸಿಸಿ ಕಚೇರಿಯಲ್ಲೂ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮ ಜರುಗಿತು ಕೆಪಿಸಿಸಿ ಅಧ್ಯಕ್ಷ ಡಿ

ಶಿವಕುಮಾರ್ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ನ ಮೊದಲಾದ ಹಿರಿಯ ನಾಯಕರು ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಮಪ್ಪನಮನ ಸಲ್ಲಿಸಿದರು ರಾಜ್ಯಕ್ಷೆ ನಿನ್ನೆ ಪದಿನೈದು ಲಕ್ಷ ಡೋಸ್ ಗಳಷ್ಟು ಕೋರೋನಾ ಲಭಿಕೆಗಳು ಬಂದಿವೆ ಎಂದು ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು ಪತ್ತು ಲಕ್ಷ ಡೋಸ್ ಲಸಿಕೆ ಬೆಂಗಳೂರಿಗೆ ಬಂದಿದ್ದರೆ ಬೆಳಗಾವಿಗೆ ಐದು ಲಕ್ಷ ಡೋಸ್ ಲಸಿಕೆ ಬಂದಿದೆ ರಾಜ್ಯದಲ್ಲಿ ಪ್ರಸ್ತುತ ಕೋರೋನಾ ಲಸಿಕೆ ಸಂಗ್ರಹದಲ್ಲಿ ಕೊರತೆಯಿಲ್ಲ ಎಂದು ಅವರು ತಿಳಿಸಿದರು

ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳತ ಪ್ರದೇಶಗಳಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದ್ದು ಈ ತಿಂಗಳಲ್ಲಿ ಅಧಿಸೂಚಿತ ರಜಾ ದಿನಗಳು ಸೇರಿದಂತೆ ಎಲ್ಲ ದಿನಗಳಲ್ಲಿ ಲಿಸಿಕೆ ನೀಡಲು ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಸಚಿವರು ಟ್ವೀಟ್ ಮಾಡಿದ್ದಾರೆ

ಈ ಕುರಿತು ಮಾರ್ಗಸೂಚಿ ಪ್ರಕಟಿಸಲಾಗಿದ್ದು ನಿಯಮ ಉಲ್ಲಂಘನೆಯಾಗದಂತೆ ನಿಗಾವಹಿಸಲು ಪೊಲೀಸ್ ಕಂದಾಯ ಹಾಗೂ ಸ್ಥಳೀಯ ನಗರ ಸಂಸ್ಥೆಗಳ ಮುಖ್ಯಸ್ಥರಿಗೆ ಕಟ್ಟುನಿಟ್ಟನ ಸೂಚನೆ ನೀಡಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ಯುಗಾದಿ ಹಬ್ಲ ಸೇರಿದಂತೆ ಮುಂಬರುವ ಯಾವುದೇ ಹಬ್ಲ ಹಾಗೂ ಉತ್ತವಗಳನ್ನು ಸಾರ್ವಜನಿಕವಾಗಿ ಆಚರಿಸಬಾರದು ಸದರಿ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಪ್ರತಿಯೊಬ್ಬರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಜೊತೆಗೆ ಮಾಸ್ಗಧರಿಸಿ ಓಡಾಡುವುದು ಕಡ್ಡಾಯವಾಗಿದೆ ಕಾಲಕಾಲಕ್ಕೆ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಜೆಲ್ಲಾಧಿಕಾರಿ ಆದೇಶಿಸಿದ್ದಾರೆ